ಬಿಹಾರದ ಬಾಫ ಹಾಗೂ ಮೋತಿಹಾರಿಯಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಲಾಕ್ಡೌನ್ ಅವಧಿಯಲ್ಲಿ ಬಿಹಾರದ ಬಡವರು ಹಾಗೂ ವಲಸೆ ಕಾರ್ಮಿಕರ ಪ್ರಯೋಜನಕ್ಕಾಗಿ ಜೆಡಿಯು ನೇತೃತ್ವದ ರಾಜ್ಯದ ಎನ್ಡಿಎ ಸರ್ಕಾರ ಕೈಗೊಂಡಿರುವ ಹಲವು ಕ್ರಮಗಳನ್ನು ಪ್ರಸ್ತಾಪಿಸಿದರು ಬಿಹಾರದಲ್ಲಿ ಜಂಗಲ್ರಾಜ್ ಆಡಳಿತ ಮರುಕಳಿಸಲು ಈ ಚುನಾವಣೆಯಲ್ಲಿ ಭ್ರಷ್ಟರು ನಕ್ಸಲ್ ಸಹಾನುಭೂತಿ ಹೊಂದಿದವರು ಹಾಗೂ ಪ್ರತ್ಯೇಕತಾವಾದಿಗಳು ಒಗ್ಗೂಡಿದ್ದಾರೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಹಾಗೂ ಆರ್ಜೆಡಿ ಪಕ್ಷಗಳು ತಮ್ಮ ಕುಟುಂಬಗಳ ಹಿತಾಸಕ್ತಿಗಳಿಗೆ ಮಾತ್ರ ಆದ್ಯತೆ ನೀಡುತ್ತವೆ ಜನರ ಬಗ್ಗೆ ಅವರಿಗೆ ಯಾವುದೇ ಕಳಕಳಿ ಇಲ್ಲ ಎಂದು ಎರಡೂ ಪಕ್ಷಗಳ ವಿರುದ್ದ ಪ್ರಧಾನಮಂತ್ರಿ ವಾಗ್ಗಾಳಿ ನಡೆಸಿದರು ನಿತೀಶ್ ಕುಮಾರ್ ನೇತೃತ್ವದ ರಾಜ್ಯದ ಎನ್ಡಿಎ ಸರ್ಕಾರ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಸ್ತಾಪಿಸಿದ ಪ್ರಧಾನಿ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಆದರೆ ಪ್ರತಿಪಕ್ಷಗಳ ನಾಯಕರು ತಮ್ಮ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಆದ್ಯತೆ ನೀಡಿದ್ದಾರೆ ಎಂದು ಟೀಕಿಸಿದರು ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯ ಬಗ್ಗೆ ಒತ್ತಿ ಹೇಳಿದ ಪ್ರಧಾನಿ ಅದು ಯಾವ ರೀತಿ ಬಿಹಾರಕ್ಕೆ ನೆರವಾಗಲಿದೆ ಎಂದು ವಿವರಿಸಿದರು

ಓರ್ವ ತ್ವತೀಯ ಲಿಂಗಿ ಕೂಡ ಸ್ವರ್ಧೆಯಲ್ಲಿದ್ದಾರೆ

ಶ್ರೀನಿವಾಸ ತಿಳಿಸಿದ್ದಾರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಶಾಂತಿಯುತ ಮತದಾನಕ್ಸಾಗಿ ಅಗತ್ಯ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಸಂಜಯ್ ಕುಮಾರ್ ಸಿಂಗ್ ಹೇಳಿದ್ದಾರೆ

ಕರ್ನಾಟಕದಲ್ಲಿ ಶಿರಾ ಹಾಗೂ ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ನಾಳೆ ನಡೆಯಲಿದ್ದು ನಿನ್ನೆ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ನಾಯಕರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಕೊನೆ ಘಳಿಗೆಯ ಪ್ರಚಾರ ನಡೆಸಿದರು ರಾಜರಾಜೇಶ್ವರಿ ನಗರದಲ್ಲಿ ಕಾಂಗೆಸ್ ಮುಖಂಡ ಡಿ

ಶಿವಕುಮಾರ್ ಪಕ್ಷದ ಅಭ್ಯರ್ಥಿಯ ಪರ ಮತಯಾಚಿಸಿದರು ಬಿಜೆಪಿ ಪರವಾಗಿ ನಾಯಕರಾದ ಡಾ

ಸುಧಾಕರ್ ಅಶೋಕ ಮುಂತಾದವರು ಮತಯಾಚಿಸಿದರು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲೂ ಮೂರೂ ಪಕ್ಷಗಳ ನಾಯಕರು ಮತಯಾಚಿಸಿದರು ಜೆಡಿಎಸ್ ಪಕ್ಷದ ಅಗ್ರ ನಾಯಕರಾದ ಎಚ್

ದೇವೇಗೌಡ ಎಚ್

ಕುಮಾರಸ್ಲಾಮಿ ಮುಂತಾದ ಪ್ರಮುಖರು ಮತಯಾಚಿಸಿದರು

ಇದು ಸುರಕ್ಷಿತ ಪ್ರಯಾಣಕ್ಕೆ ದಾರಿ ಮಾಡಿಕೊಡಲಿದೆ ಹಾಗೂ ಪ್ರಯಾಣಿಕರ ಅನುಕೂಲತೆಯನ್ನು ಮತ್ತಷ್ವು ಹೆಚ್ಚಿಸಲಿದೆ ಎಂದು ಅವರು ಹೇಳಿದ್ದಾರೆ ರಾಷ್ತೀಯ ಜಲ್ಜೀವನ್ ಮಿಷನ್ ನಾಳಿ ವಿಡಿಯೋ ಕಾನ್ವರೆನ್ಪ್ ಮೂಲಕ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ನೀರು ಪೂರೈಕೆ ಸಚಿವರ ವರ್ಚುವಲ್ ಸಮಾವೇಶ ಅಯೋಜಿಸಿದೆ ಅಭಿಯಾನವನ್ನು ಅತ್ಯಂತ ತ್ವರಿತ ವ್ಯಾಪಕವಾಗಿ ಹಾಗೂ ಕೌಶಲ್ಯಪೂರಿತವಾಗಿ ಅನುಷ್ಡಾನಗೊಳಿಸುವ ಸಂಬಂಧ ವಿವಿಧ ವಿಷಯಗಳನ್ನು ಚರ್ಚಿಸಲು ಈ ಸಮಾವೇಶ ಆಯೋಜಿಸಲಾಗಿದೆ ದೇಶದ ಪ್ರತಿಯೊಂದು ಮನೆಗೂ ದೀರ್ಘಾವಧಿಯಲ್ಲಿ ನಿಗದಿತ ಪ್ರಮಾಣದ ಗುಣಮಣ್ವದ ಹೆಚ್ಚುವರಿ ನೀರು ಪೂರೈಕೆ ಖಾತರಿಪಡಿಸುವುದು ಜಲ್ಜೀವನ್ ಮಿಷನ್ನ ಉದ್ದೇಶವಾಗಿದೆ

ಕೊರೊನಾ ಸೋಂಕು ಪ್ರಕರಣಗಳ ಇಳಿಕೆಯ ಪ್ರವೃತ್ತಿ ಮುಂದುವರೆದಿದೆ

ಆದರೆ ಅಕ್ಟೋಬರ್ ತಿಂಗಳ ಜಿಎಸ್ಟಿ ಸಂಗ್ರಹ ಒಂದು ಲಕ್ಷ ಕೋಟಿ ರೂಪಾಯಿ ದಾಟಿರುವ ಹಿನ್ತೆಲೆಯಲ್ಲಿ ದೇಶದ ಆರ್ಥಿಕತೆ ಚೇತರಿಸಿಕೊಳ್ಳುತ್ತಿದೆ ಎಂಬ ಸೂಚನೆಯನ್ತು ನೀಡುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ ಕರ್ನಾಟಕ ಮುಖ್ಯಮಂತಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನ ವಿಧಾನಸೌಧದಲ್ಲಿ ಇಂದು ಕಳಿದ ಮೂರು ಸಾಲಿನ ಕ್ರೀಡಾ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ